ಮೊದಲ ಪಂತದ ಮತದಾನ ಅಭ್ಯರ್ಥಿಗಳಿಂದ ಬಿರುಸಿನ ಪ್ರಚಾರ ಸುಪ್ರೀಂ ಕೋರ್ಟ್ನಿಂದ ಕೆಸಿ ವ್ಯಾಲಿ ಯೋಜನೆ ತಡೆಯಾಜ್ಜೆ ತೆರವು ಇಂದು ಚಾಂದ್ರಮಾನ ಯುಗಾದಿ ವಿಕಾರಿ ನಾಮ ಸಂವತ್ಸರದ ಶುಭಾರಂಭಕ್ಕೆ ಗಣ್ಯರ ಹಾರೈಕೆ

ಮೂರನೇ ಪಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೊನೆಗೊಂಡಿದ್ದು ನಿನ್ನೆ ಉಮೇದುವಾರಿಕೆ ಪರಿಶೀಲನೆ ಕಾರ್ಯ ನಡೆಯಿತು

ರಾಜ್ಯದ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಮರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಗದಗ್ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಪಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಿಗೆ ಈ ಪಂತದಲ್ಲಿ ಚುನಾವಣೆ ನಡೆಯಲಿದೆ

ಬೆಂಗಳೂರು ಸೇರಿದಂತೆ ಮೊದಲ ಪಂತದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಡೆಯಲಿರುವ ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶಕ್ಕೆ ಇಂದು ಸುಭದ್ರ ಮತ್ತು ಸುಕ್ಕರ ಆಡಳಿತ ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಜ್ನಾವಂತ ಮತದಾರರು ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ವರ್ಥಿ ರಿಜ್ವಾನ್ ಅರ್ಷದ್ ಪರವಾಗಿ ಶೇಷಾದ್ರಿಮರಂ ಹಾಗೂ ಮಲ್ಲೇಶ್ವರಂನಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ರಾಜಾಜನಗರದ ಸುಬ್ರಹ್ಮಣ್ಯ ನಗರದಲ್ಲಿ ನಡೆದ ು ಸಭೆಯಲ್ಲಿ ಕಾರ್ಯಕ್ರಮ್ಯಾನಿಸಿದರು ಮೈಸೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಮೈಸೂರು ಕೊಡಗು ಲೋಕಸಭಾ ಮೈತ್ರಿ ಅಭ್ವರ್ಥಿ ವಿಜಯ ಶಂಕರ್ ಅವರ ಗೆಲುವಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಚಿಕ್ಕವೇಟೆ ವಿಧಾನ ಸಭಾ ವ್ವಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಚಿಕ್ಕಬಳ್ಳಾಮರ ಲೋಕಸಭಾ ಕ್ಷೇತ್ರದ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಬಿ ಮುನಿರಾಜು ಪರ ಪಕ್ಷದ ರಾಜ್ಯಾಧ್ಯಕ್ಷ ನಟ ಉಪೇಂದ್ರ ಚಿಕ್ಕಬಳ್ಳಾಪುದಲ್ಲಿ ಪ್ರಚಾರ ನಡೆಸಿದರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪ್ರಚಾರ ಕಾರ್ಕ ಮುಂದುವರಿಸಿದ್ದಾರೆ ನಿನ್ನೆ ಮಂಡ್ಕ ನಗರದಲ್ಲಿ ತರಕಾರಿ ಮಾರುಕಟ್ಟೆ ಪೇಟೆ ಬೀದಿ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಪ್ರಚಾರ ನಡೆಸಿದರು ಮತ್ರ ಅಭಿಷೇಕ್ ಅಂಬರೀತ್ ಶ್ರೀರಂಗಪಟ್ಟಣ ವಿಧಾನ ಸಭಾ ಕ್ಷೇತ್ರದ ಕೊತ್ತಕ್ತಿ ಹೋಬಳಿ ಹಾಗೂ ಮಳವಳ್ಳಿ ವಿಧಾನ ಸಭಾ ಕ್ಷೇತ್ರದಲ್ಲಿ ಮತಯಾಚಿಸಿದರು ಲೋಕಸಭಾ ಚುನಾವಣೆಗೆ ಭಾರತ ಚುನಾವಣಾ ಆಯೋಗ ಕಾಲಕಾಲಕ್ಷೆ ನೀಡುವ ಎಲ್ಲ ನಿರ್ದೇಶನಗಳು ಸೂಜನೆಗಳನ್ನು ಯಾವುದೇ ವ್ಯತ್ಸಯವಾಗದಂತೆ ಪಾಲಿಸಿ ಅಚ್ಚುಕಟ್ಟಾಗಿ ಚುನಾವಣೆ ನಡೆಸಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗದ ವೀಕ್ಷಕ ಸಮೀರ್ಕುಮಾರ್ ಬಿಸ್ಲಾಸ್ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಚುನಾವಣೆ ಸಿದ್ದತೆಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದ ಅವರು ಇಂದಿನಿಂದ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಲೆಗಳಿಗೆ ಭೇಟಿ ನೀಡಲಾಗುವುದು ಫ್ಲೈಯಿಂಗ್ ಸ್ನಾಡ್ ಎಸ್ಎಸ್ಟಿ ವಿವಿಟಿ ಚೆಕ್ಮೋಸ್ನಗಳ ಕಾರ್ಯವೈಖರಿ ಗಮನಿಸಲಾಗುವುದು ಮತಗಟ್ಟೆಗಳಲ್ಲಿ ಓರಿಯ ನಾಗರಿಕರು ಹಾಗೂ ವಿಕಲಾಂಗಚೇತನರಿಗೆ ಒದಗಿಸಿರುವ ಸೌಲಭ್ಯಗಳನ್ನು ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು ಕಳೆದ ಚುನಾವಣೆಗಳಲ್ಲಿ ಕಡಿಮೆ ಮತದಾನ ಆಗಿರುವ ಮತಗಟ್ಟೆಗಳ ವಿಶ್ಲೇಷಣೆ ಮಾಡಿ ಮತದಾನ ಕಡಿಮೆಯಾಗಿರುವುದಕ್ಕೆ ಕಾರಣಗಳನ್ನು ಗುರುತಿಸಿ ಸಮಸ್ಥೆಗಳನ್ನು ಪರಿಪರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ವ್ಣಂಗ್ಯ ಚಿತ್ರಗಳು ಕರಕುಶಲ ವಸ್ತುಗಳ ಪ್ರದರ್ಶನ ನಗೆಹನಿಗಳ ಮೂಲಕ ಚುನಾವಣೆಯ ಮಹತ್ವವನ್ನು ತಿಳಿಸುವ ಚಿತ್ತಾಕರ್ಷಕ ಮತದಾರರ ಜಾಗೃತಿ ಅಭಿಯಾನ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ವಾನಾಭಿವೃದ್ದಿ ಕೇಂದ್ರದಲ್ಲಿ ನಿನ್ನೆ ನಡೆಯಿತು ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ ಫೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಜನರು ನಗದು ಹಣವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಜನಸಾಮಾನ್ಗರ ಪ್ರಶ್ನೆಗೆ ಧಾರವಾಡ ಸ್ತೀಪ್ ಸಮಿತಿಯ ಅಧ್ಯಕ್ಷರೂ ಆಗಿರುವ ಜಿಲ್ಲಾ ಪಂಜಾಯತ್ ಸಿಐಒ ಡಾ

ನಗದು ಪಣ ಕೊಂಡೊಯ್ಯವಾಗ ಯಾವ ದಾಖಲೆಗಳನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ಡಾ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬರಪೀಡಿತ ಜಲ್ಲೆ ಕೋಲಾರ ಚಿಕ್ಕಬಳ್ಣಾಪುರಕ್ಕೆ ಬೆಂಗಳೂರಿನಿಂದ ಕಲುಷಿತ ನೀರನ್ನು ಶುಧೀಕರಿಸಿ ಒದಗಿಸುವ ಕೆಸಿ ವ್ಯಾಲಿ ಯೋಜನೆಗೆ ನೀಡಿದ್ದ ತಡೆಯಾಜ್ಜೆಯನ್ನು ಸುಪ್ರೀಂ ಕೋರ್ಟ್ ನಿನ್ನೆ ತೆರವುಗೊಳಿಸಿದೆ ಪ್ರಕರಣ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಸಬೇಕು ಹೈಕೋರ್ಟ್ ವಿಚಾರಣೆ ಮುಗಿಯುವವರೆಗೆ ಯೋಜನೆಯ ಮುಂದುವರಿಕೆಗೆ ಯಾವುದೇ ಅಡ್ಡಿ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ದ್ವಿಸದಸ್ನ ಪೀಠ ಹೇಳಿದೆ ತಡೆಯಾಜ್ಜೆ ತೆರವುಗೊಂಡಿರುವ ಹಿನ್ನಲೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇಂದು ಚಾಂದ್ರಮಾನ ಯುಗಾದಿ ಜೀವನದಲ್ಲಿ ಸುಖ ದುಖಗಳನ್ನು ಸಮವಾಗಿ ಸ್ತೀಕರಿಸಬೇಕು ಎನ್ನುವ ಸಂದೇಶ ಸಾರುವ ಬೇವು ಬೆಲ್ಲದ ಹಬ್ಬ ವಿಕಾರಿ ನಾಮ ಸಂವತ್ಸರದ ಮೊದಲ ದಿನ ಚೈತ್ರ ಶುದ್ದ ಪಾಡ್ತ ದಿನವಾದ ಇಂದು ದೇಶದ ಹಲವೆಡೆ ಭಾರತೀಯ ಪಂಚಾಂಗದ ಅನುಸಾರ ನೂತನ ವರ್ಷಾರಂಭದ ದಿನ ಕರ್ನಾಟಕ ಅಂಧ್ರಪ್ರದೇಶ ಮತ್ತು ತೆಲಂಗಾಣಾ ರಾಜ್ಯಗಳಲ್ಲಿ ಯುಗಾದಿ ಮಹಾರಾಷ್ಸದಲ್ಲಿ ಗುಡಿ ಪಡವಾ ಅಸ್ಸಾಂನಲ್ಲಿ ಬಿಹು ಎಂದು ಕರೆಯಲಾಗುವ ಈ ಹಬ್ಬವನ್ನು ಹೊಸ ವಸ್ತ ಧರಿಸುವುದು ಬೇವು ಬೆಲ್ಲ ಸೇವನೆ ಪಂಜಾಂಗ ಶ್ರವಣ ಶುಭಾಷಯ ಮತ್ತು ಸಿಹಿ ವಿನಿಮಯ ಮುಂತಾದ ಸಂಭ್ರಮಗಳ ಮೂಲಕ ಆಚರಿಸಲಾಗುವುದು ವಿಕಾರಿ ನಾಮ ಸಂವತ್ಸರವು ಎಲ್ಲರಿಗೂ ಸಮೃದ್ಧಿ ಸುಖ ಶಾಂತಿಯನ್ನು ತರಲಿ ಪಬ್ಬದಂದು ಬೇವು ಬೆಲ್ಲ ಸ್ತೀಕರಿಸಿದಂತೆಯೇ ಬದುಕಿನಲ್ಲಿಯೂ ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ತೀಕರಿಸಿ ಸಾಮರಸ್ತದ ಬದುಕು ನಮ್ಮ ನಿಮೈಲ್ಲರದಾಗಲಿ ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಮಾಜಿ ಪ್ರಧಾನಿ ಹೆಚ್

ದೇವೇಗೌಡ ಮೊದಲಾದ ಗಣ್ಣರು ಶುಭ ಹಾರ್ಸೆಸಿದ್ದಾರೆ

ಒಂದು ಕಡೆ ಜಿಲ್ಲಾಡಳಿತದ ಸ್ತೀಪ್ ಸಮಿತಿಯಿಂದ ಮತದಾರರನ್ನು ಜಾಗ್ಯತಿಗೊಳಿಸುವ ಅಭಿಯಾನ ಇನ್ನೊಂದೆಡೆ ಸರ್ಕಾರೇತರ ಹಾಗೂ ಸಾಂಸ್ಟ್ರಕಿಕ ಸಂಘಟನೆಗಳು ಮತದಾನವನ್ನು ಉತ್ಸವ ಮಾದರಿಯಲ್ಲಿ ನಡೆಸಲು ಕಾರ್ಯಕ್ರಮ ಹಮ್ನಿಕೊಂಡಿವೆ

ರಾಮನಗರ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಆರಂಭಿಸಿರುವ ಪ್ರವಾಸಿಗರೇ ಮತದಾನ ಮರೆಯದಿರಿ ಅಭಿಯಾನಕ್ಕೆ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗಳಿಂದ ಉತ್ತಮ ಸ್ವಂದನೆ ವ್ಯಕ್ತವಾಗಿದೆ

ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬರೀ ಕಾಗದದ ಮೇಲೆ ಇದೆಯೇ ಹೊರತು ಅನುಷ್ಠಾನವಾಗುತ್ತಿಲ್ಲ